ಕೋವಿಡ್ ಸಾಂಕ್ರಾಮಿಕ ನಂತರದ ಜಗತ್ತಿನೊಂದಿಗೆ ಭಾರತದ ಸಂಪರ್ಕ ಹೆಚ್ಚು ಚುರುಕಿನಿಂದ ಸಾಗಿದೆ ವಿದೇಶಾಂಗ ಸಚಿವ ಎಸ್

ಎಂಬಿಬಿಎಸ್ ಶಿಕ್ಷಣಕ್ಕೆ ಕನಿಷ್ಠ ಅಗತ್ತಗಳನ್ನು ಸುಲಭಗೊಳಿಸಿ ರಾಷ್ಷೀಯ ವೈದ್ಯಕೀಯ ಮಂಡಳಯಿಂದ ಅಧಿಸೂಚನೆ ಪ್ರಕಟ

ಜೈಶಂಕರ್ ತಿಳಿಸಿದ್ದಾರೆ ಆಕಾಶವಾಣಿ ವತಿಯಿಂದ ನಿನ್ನೆ ಸಂಜೆ ಆಯೋಜಿಸಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕುರಿತ ಉಪನ್ಲಾಸ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖವಾಗಿ ಕೆಲವು ವರ್ಷಗಳಿಂದ ಸ್ಟಿರವಾಗಿ ಅಭಿವೃದ್ದಿಹೊಂದಿದ ತನ್ನ ಹಿತಾಸಕ್ತಿಗಳ ಜಾಗತಿಕ ದೃಷ್ಟಿಕೋನದಿಂದ ಭಾರತ ವಿಶ್ವವನ್ನು ಸಂಪರ್ಕಿಸಲಿದೆ ಎಂದು ಹೇಳಿದರು ನಮ್ಮ ಐತಿಹಾಸಿಕ ಒಗ್ಗಟ್ಟು ಅಥವಾ ಅಭಿವೃದ್ದಿ ದೃಷ್ಟಿಕೋನದಿಂದ ಕೆರೆಬಿಯನ್ನಿಂದ ದಕ್ಷಿಣ ಪೆಸಿಫಿಕ್ವರೆಗಿನ ಆಳವಾದ ಬದ್ದತೆಯನ್ನು ಇದು ಒಳಗೊಂಡಿರುತ್ತದೆ ಸಾಂಕ್ರಾಮಿಕ ರೋಗದ ಒತ್ತಡವು ಸಹಜವಾಗಿಯೇ ವಿಭಿನ್ನ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಿರುವುದು ಸತ್ಯ ಎಂದು ಜೈಶಂಕರ್ ಹೇಳಿದರು ಜಾಗತಿಕ ಸಾಮರ್ಥ್ನಗಳನ್ನು ಸದುಪಯೋಗಪಡಿಸಿಕೊಳ್ಳುವುದು ವಿದೇಶದಲ್ಲಿನ ರಾಜತಾಂತ್ರಿಕತೆಯು ದೇಶದಲ್ಲಿ ಸುಧಾರಣೆಗಳನ್ನು ತರುವುದು ನೀತಿ ಸವಾಲುಗಳು ಮತ್ತು ಅವುಗಳ ಸಮರ್ಪಕ ವಿತರಣೆಗೆ ಸಮಗ್ರವಾದ ಮಾರ್ಗೋಪಾಯಗಳನ್ನು ತಿಳಿದುಕೊಳ್ಳುವ ಅಗತ್ಯವಿದೆ ಎಂದು ವಿದೇತಾಂಗ ವ್ಲವಹಾರಗಳ ಸಚಿವರು ತಿಳಿಸಿದರು ಭಾರತೀಯ ರಾಜತಾಂತ್ರಿಕತೆಯು ರಕ್ಷಣೆ ಮತ್ತು ಭದ್ರತಾ ಅಗತ್ತಗಳೊಂದಿಗೆ ಹೆಚ್ಚು ಸಂಯೋಜನೆಗೊಳ್ಳಲಿದೆ

ಕೈಗೆಟಕುವ ರೀತಿಯ ವೈದ್ಯಕೀಯ ಶಿಕ್ಷಣಕ್ಕೆ ಅನುವು ಮಾಡಿಕೊಡುವ ಮಹತ್ವದ ಕ್ರಮವಾಗಿ ರಾಷ್ಟೀಯ ವೈದ್ಯಕೀಯ ಮಂಡಳಿ ವಾರ್ಷಿಕ ಎಂಬಿಬಿಎಸ್ ಪ್ರವೇಶ ನಿಯಮಗಳ ಕನಿಷ್ಠ ಅಗತ್ಯಗಳ ಅಧಿಸೂಚನೆ ಪ್ರಕಟಿಸಿದೆ

ಈ ಬದಲಾವಣೆಯ ಅವಧಿಯಲ್ಲಿ ಈಗಾಗಲೇ ಸ್ಥಾಪನೆಯಾಗಿರುವ ವೈದ್ಯಕೀಯ ಕಾಲೇಜುಗಳು ಹೊಸ ಅಧಿಸೂಚನೆಗೆ ಮುಂಚಿತವಾಗಿಯೇ ಇದ್ದ ಸೂಕ್ತ ನಿಯಮಗಳಿಗೆ ಒಳಪಡುತ್ತವೆ ಅಗತ್ಯ ಸಂಪನ್ಮೂಲಗಳ ಗರಿಷ್ಠ ಮತ್ತು ಸೂಕ್ತ ಬಳಕೆ ಹಾಗೂ ಸಂಪನ್ಮೂಲಗಳ ಕೊರತೆಯ ನಡುವೆಯೂ ಗುಣಮಟ್ಟದ ಶಿಕ್ಷಣ ಒದಗಿಸುವುದಕ್ಕೆ ಅನುವು ಮಾಡಿಕೊಡುವ ಆಧುನಿಕ ಶಿಕ್ಷಣ ತಂತ್ರಜ್ಞಾನದ ಸಾಧನಗಳನ್ನು ಉಪಯೋಗಿಸಿಕೊಳ್ಳಲು ಹೊಸ ನಿಯಮಗಳು ಅವಕಾಶ ಮಾಡಿಕೊಡುತ್ತವೆ ಹೊಸ ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆಗೆ ಭೂಮಿಯ ಅಗತ್ತತೆ ಹಾಗೂ ಕಾಲೇಜಿಗೆ ಹೊಂದಿಕೊಂಡ ಬೋಧನಾ ಆಸ್ಪತ್ರೆಯ ವಿವರವನ್ನು ಹೊಸ ನಿಯಮಗಳು ಒಳಗೊಂಡಿರುತ್ತವೆ ಇದರಂತೆ ವಿದ್ಯಾರ್ಥಿಗಳ ತರಬೇತಿಗೆ ಸುಸಜ್ಜಿತ ಕೌಶಲ್ಯಪೂರ್ಣ ಪ್ರಯೋಗಾಲಯ ಅತ್ಯಗತ್ಯವಾಗಿರುತ್ತದೆ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿದರು ಚುನಾಯಿತ ಪ್ರತಿನಿಧಿಗಳು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಂತರ ಸಮಾರಂಭವನ್ನುದ್ದೇತಿಸಿ ಮಾತನಾಡಿದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ನೂತನ ಶಿಕ್ಷಣ ನೀತಿ ಮಾತೃಭಾಷೆ ಪಾದೇಶಿಕ ಭಾಷೆಯಲ್ಲಿ ಪಾರಂಭಿಕ ಶಿಕ್ಷಣಕ್ಕೆ ಒತ್ತು ನೀಡುವುದು ಇದರಿಂದ ಕನ್ನಡ ಮಾಧ್ಯಮ ಶಿಕ್ಷಣಕ್ಕೆ ಇನ್ನಷ್ಟು ಬಲ ದೊರೆಯಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ತಂತ್ರಜ್ಞಾನವೂ ನಮ್ಮ ಬದುಕನ್ನು ಆವರಿಸಿಕೊಂಡಿದೆ ಇದು ನಮ್ಮ ಭಾಷೆ ಮತ್ತು ಸಂಸ್ಟತಿಯ ಮೇಲೆ ತನ್ನ ಛಾಮ ಮೂಡಿಸಿದೆ ಶರವೇಗದಲ್ಲಿ ಬೆಳೆಯುತ್ತಿರುವ ಮಾಹಿತಿ ತಂತ್ರಜ್ಞಾನಕ್ಕೆ ತಕ್ಕಂತೆ ನಾವು ನಮ್ಮ ಭಾಷೆಯನ್ನು ಸಜ್ಜುಗೊಳಿಸುವುದು ಅನಿವಾರ್ಯವಾಗಿದೆ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಪ್ರತಿಪಾದಿಸಿದರು

ತಂತ್ರಜ್ಞಾನದ ಈ ಯುಗದಲ್ಲಿ ಕನ್ನಡದ ಬಳಕೆ ಕುರಿತು ಭಾಷೆಯನ್ನು ಉಳಿಸಿ ಬೆಳೆಸಲು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಮುಂದಿನ ಒಂದು ವರ್ಷದಲ್ಲಿ ಕನ್ನಡ ಕಾಯಕ ವರ್ಷದ ಅಂಗವಾಗಿಹಮ್ಮಿಕೊಳ್ಳುವ ಕಾರ್ಯಕ್ರಮದ ವಿವರಗಳನ್ನು ಶೀಘವೇ ಅಂತಿಮಗೊಳಿಸಿ ಪ್ರಕಟಸಲಾಗುವುದು ಎಂದು ಅವರು ತಮ್ಮ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಕೊರೊನಾ ಮಾರ್ಗ ಸೂಚಿ ಅನ್ವಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ರಾಜ್ಯೋತ್ಲವ ಆಚರಣೆಗೆ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟಿಸಿ ಕೊರೊನಾ ಸೋಂಕು ಹರಡುವುದನ್ನು ತಡೆಯಲು ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ರೂಪಿಸಬೇಕು ಎಂದು ತಿಳಿಸಿದ್ದಾರೆ

ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಜನತೆಗೆ ಶುಭಾಶಯ ಕೋರಿದ್ದಾರೆ ಕರ್ನಾಟಕದ ನನ್ನ ಸಹೋದರ ಮತ್ತು ಸಹೋದರಿಯರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡಿಗರ ಜನ ಶಕ್ತಿ ಮತ್ತು ಕೌಶಲ್ಯದಿಂದ ಕರ್ನಾಟಕ ಪ್ರಗತಿಯ ಉತ್ತುಂಗಕ್ಕೇರುತ್ತಿದೆ ಕರ್ನಾಟಕದ ಜನತೆಯ ಸಂತಸ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ರಾಷ್ಟದ ಅಭಿವೃದ್ಧಿ ಮತ್ತು ಪ್ರಗತಿಯಲ್ಲಿ ಕರ್ನಾಟಕ ಸದಾ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಾ ಬಂದಿದೆ ರಾಜ್ಯ ಮತ್ತಷ್ಟು ಸಮೃದ್ಧಿ ಹೊಂದಿ ಪ್ರಗತಿ ಸಾಧಿಸಲಿ ಎಂದು ರಾಜ್ಯೋತ್ತವದ ಸಂದರ್ಭದಲ್ಲಿ ಜನತೆಗೆ ಟ್ವೀಟ್ ಮೂಲಕ ಶುಭ ಹಾರೈಸಿದ್ದಾರೆ

ಈ ಮುನ್ನ ಚುನಾವಣಾ ಆಯೋಗ ಹೊರಡಿಸಿದ್ದ ಅಧಿಸೂಚನೆಯಂತೆ ನಾಳೆ ಮತ ಎಣೆಕೆ ನಡೆಯಬೇಕಿತ್ತು

ಈ ಹಂತದಲ್ಲಿ ಉತ್ತರ ಬಿಹಾರದ ಬಹುತೇಕ ಜಿಲ್ಲೆಗಳಲ್ಲಿನ ಕ್ಷೇತ್ರಗಳು ಒಳಗೊಂಡಿವೆ

ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಇಂದು ಪ್ರಮುಖ ರಾಜಕೀಯ ಪಕ್ಷಗಳ ಫಟಾನುಘಟ ನಾಯಕರು ಮತದಾರರ ಓಲೈಕೆಗಾಗಿ ಸಭೆ ಸಮಾರಂಭ ಹಾಗೂ ರ್ಕಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎನ್ಡಿಎ ಮತ್ತು ಮಹಾ ಮೈತ್ರಿಕೂಟದ ಅಗ್ರಮಾನ್ಯ ನಾಯಕರು ಇಂದು ಕೂಡ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ

ಉತ್ತರ ಪ್ರದೇಶ ಸರ್ಕಾರ ಇಂದಿನಿಂದ ರಾಷ್ಟೀಯ ಉದ್ದಾನವನಗಳನ್ನು ತೆರೆಯುವುದರ ಜೊತೆಗೆ ಸಫಾರಿಗಳನ್ನು ಪುನರಾರಂಭಿಸಿದೆ